ಆರೋಪಿಗಳಿಗೆ ಪಾಟ್ನಾದ ರಾಷ್ಷೀಯ ತನಿಖಾ ದಳದ ವಿಶೇಷ ನ್ನಾಯಾಲಯದಿಂದ ಜೀವಾವಧಿ ಶಿಕ್ಷೆ ಪ್ರಕಟ ಎಫ್

ಆರ್

ಸಿಂಗಾಪುರದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಲ್ಲಿನ ಪ್ರಧಾನಂತ್ರಿ ಲೀ ಸಿನ್ ಲೂಂಗ್ ನಡುವೆ ನಡೆದ ಉನ್ನತಮಟ್ಟದ ದ್ವಿಪಕ್ಷೀಯ ಮಾತುಕತೆ ವೇಳೆ ಈ ಒಪ್ಪಂದಗಳಗೆ ಸಹಿ ಹಾಕಲಾಗಿದೆ ಬಳಿಕ ಜಂಟ ಪತ್ರಿಕಾಗೋಷ್ಣಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಒಪ್ಪಂದದಿಂದಾಗಿ ದ್ವಿಪಕ್ಷೀಯ ಸಂಬಂಧವ್ಬದ್ದಿಗೆ ಸಹಕಾರಿಯಾಗಲಿದೆ ವಿಮಾನಯಾನ ಸೇವೆ ಒಪ್ಪಂದದಿಂದಾಗಿ ಭವಿಷ್ಣದಲ್ಲಿ ಭಾರತ ಮತ್ತು ಸಿಂಗಾಪುರ ನಡುವೆ ಮತ್ತಷ್ಟು ವಿಮಾನಯಾನ ಸಂಪರ್ಕ ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದರು ಎರಡೂ ದೇಶಗಳು ಸ್ಟೆಬರ್ ಭದ್ರತೆ ಭಯೋತ್ವಾದನೆ ಮೂಲಭೂತವಾದವನ್ನು ಸವಾಲಾಗಿ ಸ್ವೀಕರಿಸಿದ್ದು ಇವುಗಳ ವಿರುದ್ಧ ಹೋರಾಟ ನಡೆಸಲಿದೆ ಎಂದು ಹೇಳಿದರು ಸಿಂಗಾಪುರ ಪ್ರಧಾನಿ ಭಾರತದೊಂದಿಗಿನ ಒಪ್ಪಂದದಿಂದ ದಕ್ಷಿಣ ಏಷ್ಲಾದ ಆಗ್ನೇಯ ಮಾರುಕಟ್ಟೆಯ ಬಾಗಿಲು ತೆರೆದುಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ನರೇಂದ್ರ ಮೋದಿ ಅವರ ಗೌರವಾರ್ಥ ಅಲ್ಲಿನ ಪ್ರಧಾನಿ ದಿತಣಕೂಟ ಆಯೋಜಿಸಿದ್ದಾರೆ ಸಾಮಾಜಿಕ ಅಡೆತಡೆಗಳನ್ನು ಹೊಡೆದುಹಾಕಿ ಜನರಿಗೆ ಉತ್ತಮ ಆಡಳಿತ ಮತ್ತು ಸೇವೆ ಒದಗಿಸಲು ತಂತ್ರಜ್ಞಾನ ಸಹಕಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ಗಾರೆ ಸಿಂಗಾಪುರದ ನಾನ್ನಾಂಗ್ ತಾಂತ್ರಿಕ ವಿಶ್ವವಿದ್ನಾಲಯದಲ್ಲಿಂದು ವಿದ್ವಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾನ್ನ ಜನರಿಗೆ ತಂತ್ರಜ್ನಾನದ ಲಾಭವನ್ನು ತಲುಪಿಸಲು ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು

ಇದರಿಂದ ಮೀನುಗಾರರನ್ನು ಪತ್ತೆ ಹಚ್ಚಲು ಹಾಗೂ ಸಮುದ್ರದಲ್ಲಿ ಮೀನಿನ ಲಭ್ಯತೆ ಮತ್ತು ಉಪಗ್ರಹ ಆಧಾರಿತ ಮಾಹಿತಿ ಪಡೆಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು

ಅದರಲ್ಲೂ ಭಾರತ ಜಗತ್ತನ್ನು ತನ್ನತ್ತ ತಿರುಗುವಂತೆ ಮಾಡುವ ಸಾಮರ್ಥ್ಲವನ್ನು ಹೊಂದಿದೆ ಎಂದು ಹೇಳಿದ ಮೋದಿ ಏಷ್ಟಾದ ರಾಷ್ಪಗಳು ಶಾಂತಿಯುತ ಮತ್ತು ಮುಕ್ತ ವಾತಾವರಣದಲ್ಲಿ ಕೆಲಸ ಮಾಡುವಂತಾಗಬೇಕು ಎಂದು ತಿಳಿಸಿದರು ನ್ಲಾನ್ಲಾಂಗ್ ತಾಂತ್ರಿಕ ವಿಶ್ವವಿದ್ಲಾಲಯದ ಅಧ್ಯಕ್ಷ ಪ್ರೊಫೆಸರ್ ಶುಬ್ರ ಸುರೇಶ್ ಇದೇ ವೇಳೆ ವಿದ್ಲಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಈ ವೇಳೆ ವಿಶ್ವವಿದ್ದಾಲಯ ಐಐಟಿ ಚೆನ್ನೈ ಐಐಟಿ ಮುಂಬೈ ಬೆಂಗಳೂರಿನ ಭಾರತೀಯ ವಿಜ್ವಾನ ಸಂಸ್ಥೆ ತಿರುವಂತಪುರಂನಲ್ಲಿರುವ ಭಾರತೀಯ ಬಾಹ್ಮಾಕಾಶ ತಂತ್ರಜ್ಞಾನ ಸಂಸ್ಥೆಯೊಂದಿಗೆ ಪರಸ್ಪರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಟಲಾಯಿತು

ಇಂದು ವಿಶೇಷ ನ್ನಾಯಾಲಯದ ನ್ನಾಯಮೂರ್ತಿ ಮನೋಜ್ ಕುಮಾರ್ ಸಿನ್ನಾ ಶಿಕ್ಷೆಯ ಪ್ರಮಾಣ ಪ್ರಕಟಿಸಿದರು

ಮೂವರು ಆರೋಪಿಗಳ ಪೈಕಿ ಹೈದರ್ ಆಲಿ ಅಲಿಯಾಸ್ ಬ್ಲ್ಹಾಕ್ ಬ್ಲೂಟಿ ಇಂತಿಯಾಜ್ ಅನ್ವಾರಿ ಮತ್ತು ಮುಜಿಬುಲ್ಲಾ ಅನಾರಿ ರಾಂಚಿ ಉಮರ್ ಸಿದ್ಧಿಕಿ ಮತ್ತು ಅಜರ್ ಖುರೇಷಿ ಛತ್ತೀಸ್ ಗಡದ ಮೂಲದವರಾಗಿದ್ದಾರೆ ಅದೇ ದಿನ ಮಧ್ವಾಪ್ಪ ಮಹಾಬೋಧಿ ದೇವಸ್ನಾನದಲ್ಲಿ ನಡೆದ ಸಿಲಿಂಡರ್ ಬಾಂಬ್ ಸ್ಸೋಟಗೊಂಡಿತು

ಜಮ್ತು ಕಾಶ್ಮೀರದಲ್ಲಿ ಉಗ್ರರು ಒಳನುಸುಳಿರುವ ಹಿನ್ನೆಲೆಯಲ್ಲಿ ಕಣಿವೆ ರಾಜ್ಲದೆಲ್ಲೆಡೆ ಕಟ್ಟೆಚ್ಚರ ಘೋಷಿಸಲಾಗಿದೆ

ಕಣಿವೆ ರಾಜ್ನದಲ್ಲಿ ಉಗ್ರರು ಭಯೋತ್ಪಾದಕ ದಾಳಿ ನಡೆಸಲಿದ್ದಾರೆ ಎನ್ಯವ ಮಾಹಿತಿ ಹಿನೈಲೆಯಲ್ಲಿ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ ಎಂದು ಭದ್ರತಾ ಮೂಲಗಳು ಆಕಾಶವಾಣಿಗೆ ತಿಳಿಸಿವೆ

ಪಾಕಿಸ್ಸಾನದೊಂದಿಗಿನ ರಾಜತಾಂತ್ರಿಕ ಮತ್ತು ಮಿಲಿಟರಿ ಸೇರಿದಂತೆ ಎಲ್ಲ ಸಮಸ್ತೆಗಳನ್ನು ಬಗೆಹರಿಸುವ ಸಂಬಂಧ ಕೇಂದ್ರ ಸರ್ಕಾರ ಪ್ರಯತ್ತಿಸುತ್ತಿದೆ ಎಂದು ಪ್ರಧಾನಮಂತ್ರಿ ಕಚೇರಿಯ ರಾಜ್ನ ಸಚಿವ ಡಾ ಜಿತೇಂದ್ರಸಿಂಗ್ ಹೇಳಿದ್ದಾರೆ ಜಮ್ಮವಿನಲ್ಲಿಂದು ಸುದ್ದಿಗೋಷ್ನಿಯಲ್ಲಿ ಅವರು ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ವಾದಕರು ಕಾಶ್ತೀರ ಕಣಿವೆಯಲ್ಲಿ ದಾಳಿ ನಡೆಸುತ್ತಿದ್ದು ಇದು ರಾಷ್ಷೀಯ ಹಿತಾಸಕ್ತಿಗೆ ಧಕ್ಕೆ ತರುವಂತದ್ದು

ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಎಫ್

ಆರ್

ಅಡಿಯಲ್ಲಿ ನೊಂದಾಯಿಸಿರುವ ವಿವಿಧ ಸಂಘಟನೆಗಳಿಗೆ ವಿದೇಶಗಳಿಂದ ಬರುವ ಅನುದಾನ ಅವುಗಳ ಸದ್ಗಳಕೆ ಸೇರಿದಂತೆ ವಿವಿಧ ಹಣಕಾಸು ವಿಷಯಗಳ ಬಗ್ಗೆ ನಿಗಾ ವಹಿಸುವ ಅನಾಲಟಕಲ್ ಟೂಲ್ ಜಾಲತಾಣಕ್ಕೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇಂದು ಚಾಲನೆ ನೀಡಿದರು ವೆಬ್ ಆಧಾರಿತ ಈ ಟೂಲ್ ವಿದೇಶಗಳಿಂದ ಭಾರತದಲ್ಲಿರುವ ವಿವಿಧ ಸಂಘಟನೆಗಳಿಗೆ ದೇಣಿಗೆ ಮೂಲಕ ಬಂದ ಹಣದ ಮೂಲಗಳನ್ನು ಪರಿಶೀಲಿಸಲು ಈ ಜಾಲತಾಣ ಸಹಕಾರಿಯಾಗಲಿದೆ

ಆರ್

ಬೇನಾಮಿ ವರ್ಗಾವಣೆ ಮತ್ತು ಆಸ್ತಿ ಪಾಸ್ತಿಗಳ ವರಗಳು ಹಾಗೂ ವಿದೇಶಗಳಲ್ಲಿರುವ ಮಾಹಿತಿಯನ್ನು ಯಾವುದೇ ವ್ಯಕ್ತಿ ಈ ಯೋಜನೆಯಡಿ ಆದಾಯ ತೆರಿಗೆ ಇಲಾಖೆಯ ಬೇನಾಮಿ ನಿಯಂತ್ರಣ ಘಟಕದ ಹೆಚ್ಚುವರಿ ಆಯುಕ್ತರು ಅಥವಾ ಜಂಟಿ ನಿರ್ದೇಶಕರಿಗೆ ಮಾಹಿತಿ ರವಾನಿಸಬಹುದಾಗಿದೆ ರಹಸ್ನ ಹೂಡಿಕೆ ಇಲ್ಲವೆ ಆದಾಯ ಗಳಿಸಿರುವ ವ್ಯಕ್ತಿಗಳನ್ನು ಬಯಲಿಗೆಳೆಯಲು ಆದಾಯ ತೆರಿಗೆ ಇಲಾಖೆ ಸಾರ್ವಜನಿಕರಿಂದ ಮಾಹಿತಿ ಪಡೆಯಲು ಈ ಯೋಜನೆಯನ್ನು ಜಾರಿಗೆ ತಂದಿದೆ ಸಾರ್ವಜನಿಕರು ನೀಡುವ ಮಾಹಿತಿಯನ್ನು ರಹಸ್ಟವಾಗಿ ಇಡಲಾಗುವುದು ಎಂದು ಆದಾಯ ತೆರಿಗೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ

ಈಸ್ಟ್ ಖಾಸಿ ಇಲ್ ಜಿಲ್ಲೆಯ ಜಿಲ್ಲಾಧಿಕಾರಿ ಪಿ ಎಸ್

ತ್ನೆಲಬೆಲೆಗಳು ಕಳೆದ ಮೂರು ದಿನಗಳಿಂದ ಇಳಕೆ ಆರಂಭಗೊಂಡಿದ್ಲು

ಪ್ರಸಾರ ಭಾರತಿಯ ಸುದ್ದಿ ವಿಭಾಗ ಚಾರ್ ಸಾಲ್ ಮೋದಿ ಸರ್ಕಾರ್ ವಿಶೇಷ ಸರಣಿ ಸಂದರ್ಶನಗಳನ್ನು ಹೊರತರಲು ನಿರ್ಧರಿಸಿದೆ

ಈ ದಿನದ ಧ್ಯೇಯ ವಾಕ್ಯ ಮಹಿಳಾ ಸಬಲೀಕರಣವಾಗಿದ್ದು

ಇಸ್ಲಾಮಾಬಾದ್ನ ರಾಷ್ಷಪತಿ ಭವನದಲ್ಲಿಂದು ನಡೆದ ಸರಳ ಸಮಾರಂಭದಲ್ಲಿ ಅಧ್ಯಕ್ಷ ಮಮ್ ನೂನ್ ಹುಸೇನ್ ಮುಲ್ಲ್ ಅವರಿಗೆ ಅಧಿಕಾರ ಹಾಗೂ ಗೌಪ್ಲತೆ ಪ್ರಮಾಣ ಬೋಧಿಸಿದರು